ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಮೊದಲು ಸಿದ್ದರಾಮಯ್ಯ ಅವರ ಆಡಿಯೊ ಸೋರಿಕೆಯಾಗಿತ್ತು ಅದರ ತನಿಖೆ ವಿಚಾರವಾಗಿ ಏಕೆ ಮಾತನಾಡುತ್ತಿಲ್ಲ ಎಂದು ಪ್ರತ್ನಿಸಿದರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂಪ್ಪ ವಿರುದ್ದ ಅನಗತ್ಯ ಆರೋಪ ಮಾಡಲಾಗುತ್ತಿದೆ ರಾಜ್ಯದ ಜನರ ದಿಕ್ಕು ತಪ್ಪಿಸಲು ಪ್ರತಿಪಕ್ಷಗಳು ಯತ್ನಸುತ್ತಿವೆ ಎಂದು ಅವರು ಹೇಳಿದರು ಬಿಜೆಪಿ ಸಭೆಯಲ್ಲಿ ಎದುರಾಗುವ ಪ್ರಸ್ತಾವಗಳು ಪಕ್ಷದ ಆಂತರಿಕ ವಿಷಯಗಳಾಗಿರುತ್ತವೆ ಆಡಿಯೊ ಸೋರಿಕೆ ಬಗ್ಗೆ ಕಾಂಗ್ರೆಸ್ ಮಾತನಾಡುತ್ತಿರುವುದು ಆ ಪಕ್ಷದ ದಿವಾಳಿತನವನ್ನು ತೋರುತ್ತದೆ ಎಂದು ಬಸವರಾಜ ಬೊಮ್ನಾಯಿ ಟೀಕಿಸಿದರು

ಎಸ್ ಯಡಿಯೂರಪ್ಪ ಪ್ರಸ್ತಾಪಿದರೆನ್ನಲಾದ ಅನರ್ಹ ಶಾಸಕರ ಬಗೆಗಿನ ವಿಚಾರವನ್ನು ಧ್ವನಿಮುದ್ರಿಸಿಕೊಂಡಿದ್ದು ಯಾರು ಎಂಬುದು ಬಹಿರಂಗಗೊಳ್ಳದೇಕು ಎಂದು ಬೃಹತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಒತ್ತಾಯಿಸಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಡಿಯೊ ಯಾರು ದಾಖಲಿಸಿದರೆಂಬುದನ್ನು ಕಾಂಗ್ರೆಸ್ ಮೊದಲು ತೆಳಸಲಿ ನಂತರ ಟೀಕೆ ಮಾಡಲಿ ಎಂದು ಹೇಳಿದರು ರಾಜ್ಯ ಸರ್ಕಾರದ ವಿರುದ್ದ ಸುಳ್ಳು ಸುದ್ದಿ ಹಬ್ಬಸುವುದು ಮತ್ತು ಯಡಿಯೂರಪ್ಪ ಮೇಲೆ ಆರೋಪ ಹೊರಿಸುವುದನ್ನು ಪ್ರತಿಪಕ್ಷಗಳು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿವೆ ಎಂದು ಅವರು ಹೇಳಿದರು ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಅವರಿಗೆ ಯಡಿಯೂರಪ್ಪನವರ ವಿರುದ್ದ ಆರೋಪ ಮಾಡುವುದು ಮತ್ತು ಟೀಕಿಸುವುದೇ ಕೆಲಸವಾಗಿದೆ ಎಂದು ಜಗದೀಶ್ ಶೆಟ್ಟರ್ ತಿಳಿಸಿದರು

ಎಸ್ ಯಡಿಯೂರಪ್ಪ ವಿರುದ್ದ ಪ್ರತಿಪಕ್ಷಗಳು ನಿರಾಧಾರ ಆರೋಪ ಮಾಡುತ್ತಿವೆ ಎಂದು ರೈಲ್ಲೆ ಖಾತೆ ಸಹಾಯಕ ಸಚಿವ ಸುರೇಶ್ ಅಂಗಡಿ ತಿಳಿಸಿದ್ದಾರೆ ಹುಬ್ಲಳ್ಳಿಯಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಸರ್ಕಾರ ಒಳ್ಳಿ ಕೆಲಸ ಮಾಡುತ್ತಿರುವುದನ್ನು ಸಹಿಸಿಕೊಳ್ಳಲಾಗದ ಪ್ರತಿಪಕ್ಷಗಳು ಅಪಪ್ರಚಾರದಲ್ಲಿ ತೊಡಗಿವೆ ಎಂದು ಹೇಳಿದರು ಬಿಜೆಪಿ ಜಗತ್ತಿನಲ್ಲೇ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿದೆ ಇದನ್ನು ಸಹಿಸಿಕೊಳ್ಳಲಾರದೆ ಸಲ್ಲದ ಆರೋಪ ಮಾಡುತ್ತಿವೆ ಎಂದು ಸುರೇಶ್ ಅಂಗಡಿ ತಿಳಿಸಿದರು

ಎಸ್ ಯಡಿಯೂರಪ್ಪ ವಿರುದ್ದದ ಆಡಿಯೊ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಳಪಡಿಸಬೇಕು ಎಂದು ಕಾಂಗ್ರೆಸ್ ಶಾಸಕ ಯು

ಬಾದರ್ ಒತ್ತಾಯಿಸಿದ್ದಾರೆ ದಾವಣಗೆರೆಯಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ವಿರುದ್ಗದ ಆಡಿಯೊ ಸೋರಿಕೆ ಸಣ್ಣ ವಿಷಯವಲ್ಲ ತನಿಖೆಯಿಂದ ಸತ್ಭಾಂಶ ಹೊರಬರಬೇಕು ಎಂದು ಹೇಳಿದರು

ರಾಯಚೂರು ಜಲ್ಲೆಯಲ್ಲಿ ಪ್ಲಾಸ್ಸಿಕ್ ಸಮಸ್ಯೆ ನಿವಾರಣೆಗೆ ವಿನೂತನ ಕಾರ್ಯಕ್ರಮ ಪಮ್ನಿಕೊಳ್ಳಲಾಗಿದೆ ಒಮ್ನೆ ಬಳಕೆ ಮಾಡಿ ಎಸೆಯುವ ಪ್ಲಾಸ್ಸಿಕ್ ಅನ್ನು ಜಿಲ್ಲೆಯಾದ್ಧಂತ ನಿಷೇಧಿಸಲಾಗಿದೆ ಅಲ್ಲದೆ ರಾಯಚೂರು ಜಿಲ್ಲೆಯಲ್ಲಿ ಅಂಗಡಿ ಮುಂಗಟ್ಟು ಮತ್ತು ಮನೆಗಳಂದ ಕಸದ ರೂಪದಲ್ಲಿ ಸಂಗ್ರಹವಾಗುವ ಪ್ಪಾಸ್ಟಿಕ್ ಅನ್ನು ವಾಡಿಯಲ್ಲಿನ ಎಸಿಸಿ ಸಿಮೆಂಟ್ ಕಾರ್ಖಾನೆಗೆ ಮಾರಾಟ ಮಾಡುವ ಒಂಡಂಬಡಿಕೆ ಮಾಡಿಕೊಳ್ಲಲಾಗಿದೆ ಈ ಕುರಿತು ಜೆಲ್ಲಾಕಾರಿಗಳ ಅಭಿವ್ದದ್ದಿ ಕೋಶದ ಯೋಜನಾ ನಿರ್ದೇಶಕ ಮಹೇಂದ ಕುಮಾರ್ ಆಕಾಶವಾಣಿಗೆ ವಿವರ ನೀಡಿದರು